ಇದರಿಂದ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ರೂಪಿಸಲಾಗಿರುವ ಈ ಯೋಜನೆಗೆ ಸೇರ್ಪಡೆಯಾಗುವವರ ಸಂಖ್ಯೆ ಹೆಚ್ಚಳವಾಗಲಿದೆ ಹಾಗೂ ಯೋಜನೆ ಮತ್ತಷ್ಟು ಬಡವರಿಗೂ ತಲುಪಲಿದೆ ಎಂದು ನಿರೀಕ್ಷಿಸಲಾಗಿದೆ

ಸರ್ಕಾರದ ಸೂಚನೆಯಂತೆ ಯೋಜನೆಯಡಿ ಯಾವುದೇ ಅಂಚೆ ಕಚೇರಿ ಹಾಗೂ ನಿರ್ದಿಷ್ಟ ಸಾರ್ವಜನಿಕ ಬ್ಯಾಂಕ್ಗಳಲ್ಲಿ ಬಾತೆ ತೆರೆಯಬಹುದಾಗಿದೆ

ಇದರ ಜೊತೆಗೆ ಗುಂಪುಗೂಡಿ ಗಲಭೆ ನಡೆಸುವುದನ್ನು ತಡೆಯಲು ಸಾಧ್ಯವಾಗುವಂತೆ ರಾಜ್ಯ ಸರ್ಕಾರಗಳು ನೂತನ ಮಾದರಿ ಕಾನೂನು ರಚಿಸುವ ಮತ್ತೊಂದು ಆಯ್ಲೆಯನ್ನು ಸಪ ಪರಿತೀಲಿಸುತ್ತಿರುವುದಾಗಿ ಕೇಂದ್ರದ ಹಿರಿಯ ಅಧಿಕಾರಿಯೊಬ್ಲರು ತಿಳಿಸಿದ್ದಾರೆ

ಸುಪ್ರೀಂ ಕೋರ್ಟ್ ಸೂಚನೆ ನೀಡಿತ್ತು ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಸರ್ಕಾರ ಪರಾಮರ್ತಿಸುತ್ತಿದ್ದು ನೂತನ ಕಾನೂನು ರಚನೆಗೆ ಸ್ವಲ್ಪ ಸಮಯ ಬೇಕಾಗುತ್ತದೆ ಗುಂಪು ಗಲಭೆ ತಡೆಯಲು ಪ್ರಸಕ್ತ ಐಪಿಸಿ ಕಾಯ್ಲೆಗಳಿಗೆ ತಿದ್ಲುಪಡಿ ತಂದಲ್ಲಿ ನೂತನ ಕಾನೂನು ರಚನೆಯ ಅಗತ್ಯವಿರುವುದಿಲ್ಲ ಎಂದು ಅವರು ತಿಳಿಸಿದ್ದಾರೆ

ಈ ವಿಚಾರದಲ್ಲಿ ನೆರವಾಗುವಂತೆ ನ್ನಾಯಾಲಯ ಕೇಳಿದ ಹಿನ್ನೆಲೆಯಲ್ಲಿ ಅಟಾರ್ನಿ ಜನರಲ್ ಕೆ

ವೇಣುಗೋಪಾಲ್ ಮುಖ್ಯನ್ನಾಯಮೂರ್ತಿ ದೀಪಕ್ ಮಿತ್ರ ಅವರ ಪೀಠದ ಮುಂದೆ ಈ ಹೇಳಕೆ ನೀಡಿದ್ದು ಇಂತಹ ಪ್ರಕರಣಗಳ ವಿಚಾರಣೆಯ ನೇರ ಪ್ರಸಾರವನ್ನು ಒಂದರಿಂದ ಮೂರು ತಿಂಗಳ ಕಾಲ ಪ್ರಯೋಗಿಕ ಆಧಾರದಲ್ಲಿ ಕ್ಷೆಗೊಂಡು ಇದು ತಾಂತ್ರಿಕವಾಗಿ ಹೇಗೆ ಸಾಗುತ್ತದೆ ಎಂಬುವುದನ್ನು ತಿಳಿದುಕೊಳ್ಳಬಹುದಾಗಿದೆ ಎಂದು ಹೇಳದರು

ಮೂರನೇ ವ್ಯಕ್ತಿ ವಿಮಾ ಪಾಲಿಸಿ ದರ ಕಡಿತಗೊಳಿಸುವುದು ಹಾಗೂ ಈ ವಿಚಾರದಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳುವುದು ಟಡಿಎಸ್ ರದ್ದುಗೊಳಸಬೇಕೆಂಬ ದೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಶ್ರಧಾನಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಯಿತು

ಮನೆ ನಿರ್ಮಾಣಕ್ಕೆ ಸಹಾಯಧನ ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ಉಚಿತ ಬಸ್ಪಾಸ್ ಸೌಲಭ್ಞ ಒದಗಿಸಬೇಕೆಂಬುವುದು ಇವರ ಬೇಡಿಕೆಗಳಲ್ಲಿ ಸೇರಿವೆ

ದೇತದಲ್ಲಿ ಕ್ರೀಡಾ ಪ್ರತಿಭೆಗಳನ್ನು ಉತ್ತೇಜಿಸಿ ಉತ್ತಮ ತರಬೇತಿ ನೀಡುವ ನಿಟ್ಟಿನಲ್ಲಿ ಈ ಯೋಜನೆ ಜಾರಿಗೊಳಿಸಲಾಗಿದೆ ಯುವ ತ್ರೀಡಾಪಟುಗಳಿಗೆ ಉತ್ತಮ ತರಬೇತಿ ಮತ್ತು ಉತ್ತೇಜನ ನೀಡುವುದನ್ನು ಕೇವಲ ಫೋಷಣೆ ಮಾಡದೇ ಕಾರ್ಯರೂಪಕ್ಕೆ ತರಲಾಗಿದೆ ಭಾರತೀಯ ಕ್ರೀಡಾ ವಲಯದಲ್ಲಿ ಮಪತ್ತರ ಬದಲಾವಣೆಗಳಾಗುತ್ತಿವೆ ಎಂದು ಕೇಂದ್ರ ಕ್ರೀಡಾ ಸಚಿವ ರಾಜ್ಯವರ್ಧನ್ ರಾಥೋಡ್ ತಿಳಿಸಿದ್ದಾರೆ ನೆರೆಯ ಮಹಾರಾಷ್ಟದಲ್ಲಿ ಮಳೆ ಅಬ್ಬರ ಕಡಿಮೆಯಾಗಿದ್ದರೂ ವಿಜಯಪುರ ಜಿಲ್ಲೆಯ ಆಲಮಟ್ಟ ಆಣೆಕಟ್ಟಿಗೆ ಪರಿದುಬರುತ್ತಿರುವ ನೀರಿನ ಪ್ರಮಾಣ ಕಡಿಮೆಯಾಗಿಲ್ಲ